ಮೈತ್ರಿ ಮಾಡಿಕೊಂಡು ಚುನಾವಣಾ ಕಣಕ್ಕಳಿದಿರುವ ಹಿನ್ನೆಲೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಈ ಕ್ಷೇತ್ರಗಳಲ್ಲಿ ಜಂಟಯಾಗಿ ಚುನಾವಣಾ ಪ್ರಚಾರ ಕೈಗೊಳ್ಳುವುದಾಗಿ ಪ್ರಕಟಿಸಿದ್ದಾರೆ ಬೆಂಗಳೂರಿನಲ್ಲಿ ಜಂಟ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ರಾಷ್ಟೀಯ ಅಧ್ಯಕ್ಷ ಎಚ್

ಕುಮಾರಸ್ವಾಮಿ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ

ಶಿವಕುಮಾರ್ ಈ ವಿಷಯ ತಿಳಿಸಿದರು ದೇವೇಗೌಡರು ಮಾತನಾಡಿ ರಾಜ್ಯ ಹಾಗೂ ದೇಶದ ಹಿತದೃಷ್ಟಿಯಿಂದ ಜಾತ್ಯತೀತ ಶಕ್ತಿಗಳು ಒಗ್ಗೂಡುವ ಅವಶ್ಯಕತೆ ಇದೆ ಬಿಜೆಪಿ ವಿರುದ್ಧ ಒಟ್ಟಾಗಿ ಹೋರಾಟ ನಡೆಸುತ್ತಿದ್ದು ಎಲ್ಲ ಕ್ಷೇತ್ರಗಳಲ್ಲೂ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದು ಹೇಳಿದರು

ಕುಮಾರಸ್ವಾಮಿ ಮಾತನಾಡಿ ಕೇಂದ್ರ ಸರ್ಕಾರ ರಾಜ್ಯದ ಸಮಸ್ಯೆಗಳಿಗೆ ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಕೊಡಗು ಹಾಗೂ ಮಲೆನಾಡು ಭಾಗದಲ್ಲಿ ಪ್ರವಾಹದಿಂದ ಉಂಟಾದ ಹಾನಿಗೆ ಈ ವರೆಗೆ ಪರಿಹಾರ ಹಣ ಬಿಡುಗಡೆ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕರ್ತವ್ಯ ಪ್ರಜ್ಞೆ ಮೆರೆದು ಪರಮೋಚ್ದ ಸೇವಾ ಮೌಲ್ಯ ದರ್ಶಿಸಿ ಪ್ರಾಣಾರ್ಪಣೆಗೈದ ಪೊಲೀಸ್ರ ಸಂಸ್ಕರಣಾ ದಿನ ಇಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಯೋಜಿತವಾಗಿರುವ ಮುನುದ್ದಿಗಳು ಬಂದಿವೆ

ತನ್ನೂಲಕ ಬಡವರಿಗೆ ಸೂರು ಒದಗಿಸಿ ನೆಮ್ಮದಿಯ ಜೀವನ ಕರುಣಿಸುವ ಯೋಜನೆ ಸಿದ್ದಗೊಂಡಿದೆ ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಯು

ಬೆಳಗಾವಿಯಲ್ಲಿ ನಡೆದ ಕಂದಾಯ ಇಲಾಖೆ ಮತ್ತು ಪ್ರಕೃತಿ ವಿಕೋಪಗಳಿಗೆ ಸಂಬಂಧಿಸಿದ ವಿಷಯಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಅಧಿಕಾರಿಗಳು ರಾಯಬಾಗ ತಾಲೂಕಿಗೆ ಭೇಟ ನೀಡಿ ನೈಜ ಸ್ಥಿತಿಯ ಬಗ್ಗೆ ಪರಿಶೀಲಿಸಿ ಜೆಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ನಿರ್ದೇತಿಸಿದರು

ಕಂಠೀರವ ಕ್ರೀಡಾಂಗಣದಲ್ಲಿ ನವೀಕರಣಗೊಂಡ ಒಳಾಂಗಣ ಕ್ರೀಡಾಂಗಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬೆಂಗಳೂರಿನ ದೇವನಹಳ್ಳಿ ತಾವರೆಕೆರೆ ಗುಂಜೂರು ಎಚ್ ಎಸ್ ಆರ್ ಲೇದಿಚ್ನಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಹಣ ಮಂಜೂರು ಮಾಡಿದ್ದು ಎರಡು ಜಾಗೆಗಳಲ್ಲಿ ಕಾಮಗಾರಿ ಈಗಾಗಲೇ ಆರಂಭಿಸಲಾಗಿದೆ ಎಂದರು

ಈ ನಡೆ ಸ್ವಾತಂತ್ರ್ತ ಸಂಗ್ರಾಮವನ್ನು ಉದ್ದೀಪಿಸುವ ಹೋರಾಟದ ಭಾಗವಾಗಿತ್ತು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ವಿಕ್ವ ವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಕಳೆದ ಒಂದು ತಿಂಗಳಿಂದ ಮೈಸೂರಿನಲ್ಲಿ ಬೀಡುಬಿಟ್ಟು

ಅರ್ಜುನನ ಸಾರಥಿ ವಿನು ತಾಯಿ ಚಾಮುಂಡೇಶ್ವರಿಗೆ ಕೃತಜ್ಞತೆ ಸಲ್ಲಿಸಿ ಅಂಬಾರಿ ಹೊತ್ತ ಅರ್ಜುನನಿಗೆ ಎರಡನೇ ಬಾರಿ ಸಾರಥಿಯಾಗಿ ಮುನ್ನಡೆಸಿದ್ದು ಖುಷಿಯಾಯ್ತು ಎಂದು ಹೇಳಿದ್ದಾರೆ ಸುಪ್ರಸಿದ್ದ ಮೈಸೂರು ದಸರಾ ಮಹೋತ್ಸವದ ಭಾಗವಾಗಿ ಆಯೋಜನೆಗೊಂಡಿದ್ದ ಸ್ತ್ಯುಚಿತ್ರ ಪ್ರದರ್ಶನದಲ್ಲಿ ನೀರು ಸಂರಕ್ಷಣೆ ಕುರಿತು ಕಾವೇರಿ ಜಲ ಮಂಡಳಿ ನಿರ್ಮಿಸಿದ್ದ ಸ್ತಬ್ಧ ಚಿತ್ರಕ್ಕೆ ಮೊದಲ ಬಹುಮಾನ ದೊರೆತಿದೆ

ಧಾರವಾಡ ಜಿಲ್ಲೆ ಸ್ತ್ಯುಚಿತ್ರ ಮತ್ತು ಎನ್ಸಿಸಿ ಪ್ರದರ್ಶನಕ್ಕೆ ಸಮಾಧಾನಕರ ಬಹುಮಾನ ಲಭಿಸಿದೆ

ಪ್ರವಾಹದ ಹಿನ್ನೆಲೆ ಈ ಬಾರಿ ಸಂಪ್ರದಾಯಿಕ ಮಡಿಕೇರಿ ದಸರಾವನ್ನು ಸರಳವಾಗಿ ಆಚರಿಸಲಾಯಿತು ಉತ್ತವ ಮೂರ್ತಿಗಳನ್ನು ಹೊತ್ತ ದೀಪಾಲಂಕೃತ ಮಂಟಪಗಳು ವ್ಯಭವವನ್ನು ಸಹಸ್ರಾರು ಜನ ಕಣ್ತಂಬಿಕೊಂಡರು ಬಸವ ತತ್ವದ ಅನುಯಾಯಿ ತ್ರಿವಿಧ ದಾಸೋಹಿ ಪುಸ್ತಕ ಶ್ರೀ ಗದುಗಿನ ತೋಂಟದಾರ್ಯ ಮಠದ ಡಾಕ್ಟರ್ ತೋಂಟದ ಒದ್ದಲಿಂಗ ಸ್ವಾಮೀಜ ನಿನ್ನೆ ತೀವ್ರ ಹೃದಯಾಘಾತದಿಂದ ಲಿಂಗೈಕ್ವರಾಗಿದ್ದಾರೆ

ಅಕ್ಷರ ಹಾಗೂ ಸರಳ ಸಂಸ್ಕೃತಿಯ ದಾಸೋಹ ಪೂಜಾ ಪರಂಪರೆಯನ್ನು ಮುಂದುವರೆಸುವ ಮೂಲಕ ತ್ರಿವಿಧ ದಾಸೋಹಿ ಎನಿಸಿದ್ದರು ಭಕ್ತರನ್ನು ಮಾನವೀಯತೆಗೆ ಅಣಿಗೊಳಿಸುವ ನಿರಂತರ ಪ್ರಯತ್ವವನ್ನು ಸ್ಥಾಮೀಜಿ ಪ್ರಗತಿಪರ ಧೋರಣೆಯಿಂದ ಮಾಡುತ್ತ ಬಂದಿದ್ದರು ಮಠವನ್ನು ಸರ್ವಮತ ಬಾಂಧವರ ಪ್ರೀತಿಯ ವೇದಿಕೆಯಾಗಿ ನಿರ್ಮಾಣ ಮಾಡಿದ್ದರು ಇಂತಹ ಮಹತ್ ಕಾರ್ಯಕ್ಕಾಗಿ ಅವರಿಗೆ ರಾಷ್ಟೀಯ ಕೋಮು ಸೌಹಾರ್ದತಾ ಶ್ರಶಸ್ತಿ ಸಂದಿತ್ತು

ಪಾಟೀಲ್ ಉತ್ತರ ಕರ್ನಾಟಕ ಭಾಗದ ಜನರ ನಾಡಿಮಿಡಿತದಂತಿದ್ದ ಗದುಗಿನ ತೋಂಟದಾರ್ಯ ಸ್ವಾಮೀಜಿಗಳ ನಿಧನ ಅಪಾರ ಭಕ್ತರನ್ನು ತೋಕಸಾಗರದಲ್ಲಿ ಮುಳುಗಿಸಿದೆ ಎಂದಿದ್ದಾರೆ ಮುಂಡರಗಿಯ ತೋಂಟದಾರ್ಯ ಶಾಖಾ ಮಠದ ನಿಜಾಗುಣಾನಂದ ಸ್ವಾಮೀಜಿ ಹಿರಿಯ ಶ್ರೀಗಳ ಅಗಲಿಕೆ ಅತೀವ ನೋವು ತಂದಿದೆ ಅವರ ಆದರ್ಶಗಳು ಅನುಕರಣೇಯ ಎಂದರು ಗದುಗಿನ ತೋಂಟದಾರ್ಯ ಮಠದ ಡಾಕ್ಟರ್ ತೋಂಟದ ಸಿದ್ದಲಿಂಗ ಸ್ವಾಮೀಜಿ ಅವರ ನಿಧನಕ್ಕೆ ನಾಡಿನ ಗಣ್ಣರು ಅತೀವ ಸಂತಾಪ ಸೂಚಿಸಿದ್ದಾರೆ

ದೇವೇಗೌಡ ಸಿದ್ದಲಿಂಗ ಸ್ವಾಮೀಜಿ ಅವರ ಅಗಲಿಕೆ ವಿಷಾದನೀಯ

ಕುಮಾರಸ್ವಾಮಿ ಮಾತನಾಡಿ ನಾಡಿನ ಧಾರ್ಮಿಕ ಪರಂಪರೆಯ ಅನನ್ನ ವ್ಯಕ್ತಿಯಾಗಿದ್ದ ಸಿದ್ದಲಿಂಗ ಸ್ವಾಮೀಜಿ ಅವರ ಅಕಾಲಿಕ ನಿಧನದಿಂದ ರಾಜ್ಯ ಒಬ್ಬ ಆದರ್ಶ ವ್ಯಕ್ತಿಯನ್ನು ಕಳೆದುಕೊಂಡಂತಾಗಿದೆ ಎಂದು ತ್ರದ್ಯಾಂಜಲಿ ಸಲ್ಲಿಸಿದ್ದಾರೆ

ಪರಮೇಶ್ವರ್ ಸಂತಾಪ ಸೂಚಿಸಿ ತಮ್ಮ ಶ್ರಗತಿಪರ ಆಲೋಚನೆಗಳಿಂದ ನಾಡಿನ ಜನರ ಪ್ರೀತಿಗೆ ಪಾತ್ರವಾಗಿದ್ದ ಸ್ವಾಮೀಜಿ ಅವರ ತತ್ವಾದರ್ಶಗಳು ಸದಾ ದಾರಿದೀಪ ಎಂದು ಕಂಬನಿ ಮಿಡಿದಿದ್ದಾರೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ನಾಡಿನ ನೆಲ ಜಲ ಮತ್ತು ಪರಿಸರ ಸಂರಕ್ಷಣೆ ಹಾಗೂ ಭೂ ದಾನದಂತಹ ಚಳವಳಿಗಳಲ್ಲಿ ಸ್ವಾಮೀಜಿ ಅವರು ತಮ್ಮನ್ನು ಸಮರ್ಪಿಸಿಕೊಂಡಿರುವುದನ್ನು ಸ್ಥರಿಸಿದ್ದಾರೆ ಬಿಜೆಪಿ ರಾಜ್ಗಾಧ್ವಕ್ಷ ಬಿ

ಯಡ್ಕೂರಪ್ಪ ಸಮಾಜದ ಸಂಕಷ್ಷಗಳಿಗೆ ಸದಾ ಸ್ವಂದಿಸುತ್ತಿದ್ದ ಶ್ರೀಗಳು ಉತ್ತಮ ಮಾರ್ಗದರ್ಶಕರಾಗಿದ್ದರು ಎಂದಿದ್ದಾರೆ

ಸದಾನಂದಗೌಡ ಅನಂತಕುಮಾರ್ ಧಾರವಾಡ ಸಂಸದ ಪ್ರಲ್ವಾದ ಜೋತಿ ಶಾಸಕ ಅರವಿಂದ ಬೆಲ್ಲದ ಅಮೃತ ದೇಸಾಯಿ ತಮ್ಮ ಶೋಕ ಸಂದೇಶದಲ್ಲಿ ಅಪಾರ ಭಕ್ತರನ್ನು ಅಗಲಿರುವ ಶ್ರೀಗಳ ಆತ್ಮಕ್ಷ ಚಿರಶಾಂತಿ ಲಭಿಸಲಿ ಎಂದು ಪ್ರಾರ್ಥಿಸಿದ್ದಾರೆ

ಅಯೋಡಿನ್ ಕೊರತೆ ನಿಯಂತ್ರಿಸುವ ವಿಕ್ವ ದಿನವಿಂದು

ಮೈಸೂರು ದಸರಾಕ್ಕೆ ತೆರೆ ಮೈಸೂರಿನಿಂದ ಇಂದು ಕಾಡಿನತ್ತ ಪ್ರಯಾಣ ಬೆಳೆಸಲಿರುವ ಗಜ ಪಡೆ ಅಕ್ಷರ ದಾಸೋಹದ ಗದಗಿನ ತೋಂಟದಾರ್ಯ ಮಠದ ಸಿದ್ಧಲಿಂಗ ಸ್ವಾಮೀಜಿ ವಿಧಿ ವಶ ಇಂದು ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು